ಪ್ರಸ್ತುತ ದೇಶದೆಲ್ಲೆಡೆ ಈ ಬಾರಿ ಮುಂಗಾರು ಉತ್ತಮವಾಗಿದ್ದು ಕೆಲವೆಡೆ ಅತಿವ್ನಷ್ಟಿ ಮತ್ತು ಪ್ರವಾಹ ಪರಿಸ್ತಿತಿ ತಲೆದೋರಿದೆ ಪ್ರವಾಹಕ್ಕೆ ಬಲಿಯಾದವರ ಕುಟುಂಬದವರ ನೋವಿನಲ್ಲಿ ನಾನು ಭಾಗಿಯಾಗಿದ್ದೇನೆ ಎಂದು ಪ್ರಧಾನಿ ಹೇಳಿದರು

ಇಡೀ ದೇಶವೇ ಬದಲಾಯಿತು ಎಂದ ಪ್ರಧಾನ ಮಂತ್ರಿ

ಬಡಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಖಾತ್ರಿಪಡಿಸುವ ಈ ಯೋಜನೆ ಜಗತ್ತಿನಲ್ಲೆ ಅತ್ಯಂತ ಬೃಪತ್ ಪ್ರಮಾಣದ್ದಾಗಿದ್ದು

ದೇಶ ಇಂದು ಆತ್ನಾವಿಶ್ಲಾಸದ ಗಣಿಯಾಗಿದೆ ಎಂದರು

ಆದಿವಾಸಿ ಮಕ್ಕಳು ಎವರೆಸ್ಸ್ ಶಿಖರದ ಮೇಲೆ ರಾಷ್ಲಧ್ವಜವನ್ನು ಹಾರಿಸಿ ದೇಶಕ್ಕೆ ಹೆಮ್ನೆ ಮೂಡಿಸಿದ್ದಾರೆ ಎಂದರು ಇತ್ತೀಚೆಗೆ ಮುಕ್ತಾಯವಾದ ಸಂಸತ್ತಿನ ಮುಂಗಾರು ಅಧಿವೇಶನ ಇತರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡುವ ಹಾಗೂ ಎಸ್ಸಿಎಸ್ಸಿ ದೌರ್ಜನ್ನ ತಡೆ ಕಾಯ್ಲೆಗೆ ಅನುಮೋದನೆ ನೀಡುವ ಮೂಲಕ ಸಾಮಾಜಿಕ ನ್ನಾಯದ ಅಧಿವೇಶನ ಎಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ ಎಂದು ಹೇಳಿದರು ಇಂತಪ ಸಕಾರಾತ್ಮಕ ವಾತಾವರಣದಲ್ಲಿ ಭಾರತ ಇಂದು ಸ್ವಾತಂತ್ರ್ಯ ದಿನವನ್ನು ಹೆಮ್ಮೆಯಿಂದ ಆಚರಿಸುತ್ತಿದೆ

ಭಾರತ ಈಗ ವಿಶ್ವದ ಆರನೇಯ ಬಲಾಢ್ಣ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಬಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ದೇಶದ ಹಲವು ರಾಜ್ಯಗಳಲ್ಲಿ ಅತಿವೃಷ್ಟಿ ಮತ್ತು ನೆರೆ ಪರಿಸ್ಥಿತಿಯಿಂದ ಲಕ್ಷಾಂತರ ನಾಗರಿಕರು ತೀವ್ರ ಸಂಕಷ್ಷದಲ್ಲಿದ್ದಾರೆ ಅವರ ನೆರವಿಗೆ ಸರ್ಕಾರ ಎಲ್ಲ ಅಗತ್ಯ ವ್ಯವಸ್ಥೆ ಕಲ್ಪಿಸಿಕೊಡಲಿದೆ ಎಂದು ಭರವಸೆ ನೀಡಿದರು

ದೇಶದಲ್ಲಿ ಇಂದು ಪ್ರತಿಯೊಬ್ಬ ನಾಗರಿಕನಿಗೂ ಗರ್ವದಿಂದ ಜೀವನ ನಡೆಸುವ ಅವಕಾಶಗಳು ಲಭ್ಯವಾಗುತ್ತಿದೆ ಬಡಜನರಿಗೆ ನ್ಯಾಯ ಒದಗಿಸುವ ಕಾರ್ಯಗಳನ್ನು ಸಮರೋಪಾದಿಯಲ್ಲಿ ಕ್ಲೆಗೊಳ್ಳಲಾಗಿದೆ ದಶಕಗಳ ಕಾಲ ನಿಂತ ನೀರಾಗಿದ್ದ ದೇಶದ ಪ್ರಗತಿಗೆ ಈಗ ಗತಿ ದೊರಕಿದೆ ಕಳೆದ ನಾಲ್ಲು ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ದಿಯ ಹೊಸ ಎತ್ತರಕ್ಷೆ ಕೊಂಡೊಯ್ಲುವತ್ತ ಸರ್ಕಾರದ ಪ್ರಯತ್ನಗಳ ಫಲಶ್ಸುತಿ ಗೋಚರವಾಗುತ್ತಿದೆ ಎಂದರು

ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಎಲ್ಲ ಜವಾಬ್ದಾರಿಗಳನ್ನು ಜೊತೆಜೊತೆಯಾಗಿ ನಿರ್ವಹಿಸುತ್ತಿರುವುದರಿಂದ ಅಭಿವ್ಯದ್ಗಿಯ ಗತಿ ಚುರುಕಾಗಿದೆ ಬದಲಾವಣೆಗಳು ಕಾಣುತ್ತಿವೆ ಎಂದರು ಹಳ್ಳಹಳ್ಳಯವರೆಗೆ ಡಿಜಿಟಲ್ ಕಾಂತಿಯ ಅಲೆಗಳು ತಲುಪುತ್ತಿವೆ ಅತ್ನಾಧುನಿಕ ಕ್ಷಷಿ ಪದ್ಧತಿಗಳ ಅಳವಡಿಕೆಯಿಂದ ರೈತರ ಬದಕನ್ನು ಹಸನಗೊಳಿಸಲಾಗುತ್ತಿದೆ ಎಂದು ಹೇಳಿದರು ದೇಶದ ಈ ಅಭಿವ್ಯದ್ಲಿಯನ್ನು ಸಹಿಸದ ದುಷ್ತರ್ಮಿಗಳನ್ನು ಹತ್ತಿಕ್ನುವಲ್ಲಿ ನಮ್ನ ಸಶಸ್ತಪಡೆಗಳ ಅಸಾಧಾರಣ ಪ್ರಯತ್ನ ಶ್ವಾಘನೀಯ

ಭಾರತವನ್ನು ಬಡದೇಶವೆಂದು ಮೂದಲಿಸುತ್ತಿದ್ದ ಜಗತ್ತು ಈಗ ಭಾರತದತ್ತ ಭರವಸೆಯಿಂದ ನೋಡುವಂತಾಗಿದೆ ವಿಶ್ವದ ಪ್ರಗತಿಗೆ ಭಾರತದ ಕೊಡುಗೆಗಳನ್ನು ಗಮನಿಸುವಂತಾಗಿದೆ

ಭಾರತ ಈಗ ಸುಧಾರಣೆ ಕಾರ್ಯಕ್ಷಮತೆಯ ಮೂಲಕ ಬೃಹತ್ ಪರಿವರ್ತನೆಯತ್ತ ದಾಪುಗಾಲಿಡುತ್ತಿದೆ ಈ ಯಶಸ್ಸಿನ ಮಾರ್ಗದಲ್ಲಿ ಎಲ್ಲರನ್ನೂ ಜೊತೆಯಾಗಿ ಕೊಂಡೊಯ್ಲಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು

ಬಡತನ ನಿರ್ಮೂಲನೆ ಎಲ್ಲರಿಗೂ ವಸತಿ ಎಲ್ಲ ಮನೆಗಳಗೂ ವಿದ್ಲುತ್ ಸಂಪರ್ಕ ಮುಂತಾದ ಬಹುದೀರ್ಘಕಾಲದ ಗುರಿಗಳನ್ನು ಸಾಧಿಸುವತ್ತ ಭಾರತ ಮುನ್ನಡೆದಿದೆ

ತಮ್ನಲ್ಲಾ ಸಾಮರ್ಥ್ಯದ ಮೂಲಕ ದೇಶದ ಗಡಿ ಕಾಯುವ ಯೋಧರ ಬಗ್ಗೆ ದೇಶ ಅತ್ಯಂತ ಹಮ್ನ ಮತ್ತು ಗೌರವ ಹೊಂದಿದ್ಲು

ಮೇಲ್ನೋಟಕ್ಕೆ ಆರೋಪಿಗಳ ಆಕ್ರಮಕ್ಕೆ ಸಂಬಂಧಿಸಿದ ಸಾಕ್ಷ್ಮಗಳನ್ನು ಪರಿಗಣಿಸಿ ಸಮನ್ನ್ ಜಾರಿಗೊಳಿಸಲಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ ಸಾಂವಿಧಾನಿಕ ತಿದ್ಲುಪಡಿ ಮತ್ತು ಕಾನೂನಾತ್ಸಕ ರೂಪುರೇಷೆ ನಂತರವಷ್ಷೇ ಸಂಸತ್ತು ಮತ್ತು ರಾಜ್ಞ ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸಲು ಸಾಧ್ಯ ಎಂದು ಮುಖ್ಯ ಚುನಾವಣಾ ಆಯುಕ್ತ ಒ

ರಾವತ್ ಹೇಳಿದ್ಗಾರೆ

ಅವಧಿಪೂರ್ಣಗೊಳಿಸಿದ ರಾಜ್ಯ ವಿಧಾನಸಭೆಗಳಿಗೆ ಚುನಾವಣೆ ನಡೆಸುವ ತನ್ನ ಜವಾಬ್ಗಾರಿಯನ್ನು ಈ ಹಿಂದಿನಂತೆ ಸಮರ್ಪಕವಾಗಿ ಮುಂದುವರೆಸಲಾಗುವುದು ಎಂದು ಅವರು ತಿಳಿಸಿದರು

ಇವರ ಬಯೋಮೆಟ್ಟಿಕ್ ವಿವರ ಸಂಗ್ರಹಿಸಿ ವಿಶೇಷ ಗುರುತು ನೀಡಲಾಗುವುದು ಎಂದು ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ತಿಳಿಸಿದೆ ಎನ್ಆರ್ಸಿ ಅಂತಿಮ ಪಟ್ಟ ಪ್ರಕಟವಾದ ನಂತರ ಪಟ್ಟಿಯಲ್ಲಿ ಹೆಸರಿರುವ ನಾಗರಿಕರಿಗೆ ಆಧಾರ್ ಸಂಖ್ಯೆ ನೀಡಲಾಗುವುದು ಈ ಹಿಂದಿನ ಸುಪ್ರೀಂ ಕೋರ್ಟ್ ಆದೇಶಕ್ಷೆ ಸಂಬಂಧಿಸಿದಂತೆ ಗುಣಮಟ್ಟ ಕಾರ್ಯಾಚರಣೆ ವಿವರ ಸಲ್ಲಿಸಲಾಗುವುದು ಎಂದು ಅಟಾರ್ನಿ ಜನರಲ್ ಕೆ

ವೇಣುಗೋಪಾಲ್ ತಿಳಿಸಿದ್ದಾರೆ

ಈ ವರ್ಷದ ಜೂನ್ನಲ್ಲಿ ಜಮ್ನು ಮತ್ನು ಕಾತೀರದ ಫುಲ್ನಾಮಾ ಜಿಲ್ಲೆಯಲ್ಲಿ ಭಯೋತಾದಕರು ರೈಫಲ್ಮನ್ ಡಿರಂಗಜೇಬ್ ಅವರನ್ನು ಅಪಹರಣ ಮಾಡಿ ನಂತರ ಪತ್ನೆ ಮಾಡಿದ್ದರು

ದೇಶಾದ್ಯಂತ ಅನಾಥಾಲಯಗಳು ಮತ್ತು ಬಾಲಕೇಂದ್ರಗಳಲ್ಲಿ ಮಕ್ಕಳ ಮೇಲಿನ ಲ್ಲೆಂಗಿಕ ದೌರ್ಜನ್ನ ಪ್ರಕರಣಗಳ ಕುರಿತು ಸುಪ್ರೀಂ ಕೋರ್ಟ್ ಕಳವಳ ವ್ಯಕ್ತಪಡಿಸಿದ್ದು ತಪ್ಪಿಸ್ತರ ವಿರುದ್ದ ಕೈಗೊಂಡ ಕ್ರಮಗಳ ಕುರಿತು ವಿವರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಸೂಚಿಸಿದೆ